ರಫೇಲ್ ಯುದ್ದವಿಮಾನ ಪ್ರಕರಣ ತೀರ್ಪಿನ ಮರು ಪರಿಶೀಲನೆ ಮನವಿ ಅರ್ಜಿಗೆ ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದ್ದ ಆಕ್ಷೇಪ ಅರ್ಜಿ ಸುಪ್ರೀಂಕೋರ್ಟ್ನಿಂದ ವಜಾ

ಜಮ್ನು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳಿಗೆ ನಿಧಿ ನೆರವು ನೀಡಿಕೆ ಪ್ರಕರಣ ರಾಷ್ಷೀಯ ತನಿಖಾ ದಳದಿಂದ ಜೆ

ಎಲ್ ಎಫ್ ವರಿಷ್ಡ ಯಾಸಿನ್ ಮಲ್ಲಿಕ್ ಬಂಧನ

ಚುನಾವಣಾ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ

ಸಿಂಗ್ ಸತ್ಯಪಾಲ್ ಸಿಂಗ್ ಹಾಗೂ ಮಹೇಶ್ ಶರ್ಮ ಆರ್ಎಲ್ಡಿ ಮುಖಂಡರಾದ ಅಜಿತ್ ಸಿಂಗ್ ಜಯಂತ್ ಚೌಧರಿ ಹಾಗೂ ಇಮ್ರಾನ್ ಮಸೂದ್ ಸೇರಿದಂತೆ ಪ್ರಮುಖರು ಕಣದಲ್ಲಿದ್ದಾರೆ

ಕೇಂದ್ರ ಸಚಿವ ಅಜಯ್ ಟಮ್ಟಾ

ಪ್ರಮುಖರಾದ ಮಾಜಿ ಸಚಿವ ಪವನ್ ಸಿಂಗ್ ಫೋಟವಾರ್ ಗೌರವ್ ಗೊಗೋಯ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ

ಮಿಜೋರಾಂನಲ್ಲಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಮತದಾನ ನಡೆಯುತ್ತಿದ್ದು

ಈ ಪಂತದ ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಕೆಗೆ ನಿನ್ನೆ ಕೊನೆಯ ದಿನವಾಗಿತ್ತು

ಕೊನೆಯ ದಿನವಾದ ನಿನ್ನೆ ಕಾಂಗ್ರೆಸ್ ಮುಖಂಡ ವೈಭವ್ ಗೆಹ್ಲೋಟ್ ಮತ್ತು ರವಿ ಜುಂಜುನ್ವಾಲ ರಾಷ್ವೀಯ ಲೋಕತಾಂತ್ರಿಕ ಪಕ್ಷದ ಅಧ್ಯಕ್ಷ ಹನುಮಾನ್ ಬೆನಿವಾಲ್ ಸೇರಿದಂತೆ ನೂರಕ್ಕೂ ಅಧಿಕ ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ

ಜೆಎನ್ಯು ಮಾಜಿ ಅಧ್ಯಕ್ಷ ಕನ್ನಯ್ಲಕುಮಾರ್ ಅವರು ಸಿಪಿಐ ಅಭ್ಲರ್ಥಿಯಾಗಿ ಬೇಗು ಸರಾಯ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ

ಬಹುಕೋಟ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ರಾಷ್ಷೀಯ ಜನತಾದಳ ಆರ್ಜೆಡಿ ಮುಖ್ಯಸ್ಥ ಲಾಲುಪ್ರಸಾದ್ ಯಾದವ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ತರಿಸಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರಿಂದ ನ್ಯಾಯಪೀಠ ಈ ಕುರಿತ ವಿಚಾರಣೆ ನಡೆಸಿ ಜಾಮೀನು ನಿರಾಕರಿಸಿತು

ರಫೇಲ್ ಯುದ್ಧ ವಿಮಾನ ಖರೀದಿ ಪ್ರಕರಣದಲ್ಲಿ ನ್ಯಾಯಾಲಯ ಈ ಮೊದಲು ನೀಡಿರುವ ತೀರ್ಪಿಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಆಕ್ಷೇಪ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ತರಿಸಿದೆ

ಜೋಸೆಫ್ ಅವರಿದ್ದ ನ್ನಾಯಪೀಠ ಪರಿತೀಲನಾ ಅರ್ಜಿ ನಿರ್ವಹಣೆ ಕುರಿತಂತೆ ಕೇಂದ್ರಸರ್ಕಾರ ಸಲ್ಲಿಸಿದ್ದ ಎಲ್ಲಾ ಪೂರ್ವಬಾವಿ ಆಕ್ಷೇಪಗಳನ್ನು ತಳ್ಳಹಾಕಿದೆ

ಕಳೆದ ಫೆಬ್ರುವರಿಯಲ್ಲಿ ಜಮ್ಮ ಮತ್ತು ಕಾಶ್ಮೀರದ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತಿಹಾರ್ ಜೈಲಿನಲ್ಲಿ ಇರಿಸಲಾಗಿದ್ದ ಯಾಸಿಕ್ ಮಲಿಕ್ನನ್ನು ಇದೀಗ ಜಮ್ಮವಿನ ಕೋಟ್ಬಾಲ್ವಾಲ್ ಜೈಲಿಗೆ ಸ್ಥಳಾಂತರಿಸಲಾಗಿದೆ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗುಜರಾತ್ ನಲ್ಲಿ ಪಕ್ಷದ ಚುನಾವಣಾ ಪ್ರಚಾರಕ್ಷೆ ಚಾಲನೆ ನೀಡಿದರು ದಕ್ಷಿಣ ಗುಜರಾತ್ನ ತಾಪಿ ಜಿಲ್ಲೆಯ ಸೋನ್ಗಾಢ್ನಲ್ಲಿ ಹಾಗೂ ಸೌರಾಷ್ಟದ ಜುನಾಗಡ್ನಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಮಿತ್ ಶಾ ಬಿಜೆಪಿ ಹಿರಿಯ ನಾಯಕರಾದ ನಿರ್ಮಲಾ ಸೀತಾರಾಮನ್ ಮತ್ತು ಯೋಗಿ ಆದಿತ್ತನಾಥ್ ಈಗಾಗಲೇ ಗುಜರಾತ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ